ಯಡಿಯೂರಪ್ಪ ಒತ್ತಾಯಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುಧಿಗಾರರೊಂದಿಗೆ ಮಾತನಾಡಿದ ಅವರು ಪಾಧಿಕಾರ ರಚನೆ ವಿಚಾರದಲ್ಲಿ ಹಿಂದಿನ ಕಾಂಗ್ರೆಸ್ ಸರ್ಕಾರ ಮತ್ನು ಈಗಿನ ಸಮಿಶ್ರ ಸರ್ಕಾರ ಗಮನ ಹರಿಸುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಕಾವೇರಿ ನೀರಿನ ವಿಚಾರದಲ್ಲಿ ರೈತರ ಹಿತ ಕಾಪಾಡುವಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಮ್ನ ಬೆಂಬಲವಿದೆ ಎಂದರು ಪಜ್ಭವನಕ್ಕೆ ಟಪ್ಪು ಹೆಸರಿಡುವ ನಿರ್ಧಾರ ಸರಿಯಲ್ಲ ಇದರಿಂದ ಶಾಂತವಾಗಿರುವ ರಾಜ್ಯದಲ್ಲಿ ಅಶಾಂತಿ ವಾತಾವರಣಕ್ಕೆ ಸರ್ಕಾರವೇ ದಾರಿ ಮಾಡಿಕೊಟ್ಟಂತೆ ಆಗುತ್ತದೆ ಅದ್ದರಿಂದ ಇಂತಹ ಯಾವ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳಬಾರದು ಎಂದು ಅವರು ಹೇಳಿದರು ಹಜ್ಭವನ ನಿರ್ಮಾಣ ನಮ್ಮ ಕಾಲದಲ್ಲಿ ನಡೆದಿದ್ದು ಹಜ್ಭವನಕ್ಕೆ ಸರ್ಕಾರ ಮರುನಾಮಕರಣ ಮಾಡುವುದಾದರೆ ಅದಕ್ಕೆ ಮಾಣಿ ರಾಷ್ಷಪತಿ ಅಬ್ದುಲ್ ಕಲಾಂ ಹೆಸರಿಡಲಿ ಆದರೆ ಟಪ್ಪು ಹೆಸರಿಡುವುದು ಬೇಡ ಎಂದು ಯಡಿಯೂರಪ್ಪ ಒತ್ತಾಯಿಸಿದರು ಐಟಿ ದಾಳಿ ಹಿನ್ನೆಲೆಯಲ್ಲಿ ಜಲಸಂಪನ್ನೂಲ ಸಚಿವ ಡಿ

ಶಿವಕುಮಾರ್ ತಮ್ಮ ಬಳಿಯೂ ಡೈರಿಗಳವೆ ಎಂದು ಬೆದರಿಕೆ ಹಾಕುವುದು ಸರಿಯಲ್ಲ ಯಾವುದಾದರೂ ಭ್ರಷ್ನಾಚಾರದ ದಾಖಲೆಗಳದ್ದರೆ ಅದನ್ನು ಬಿಡುಗಡೆ ಮಾಡಲಿ ಸೂಕ್ತ ತನಿಖೆಗೆ ಒತ್ತಾಯಿಸಲಿ ಎಂದರು

ಪರಮೇಶ್ವರ್ ಹೇಳಿದ್ಗಾರೆ ಬೆಂಗಳೂರಿನಲ್ಲಿಂದು ಮಾತನಾಡಿದ ಅವರು ಪಜ್ ಭವನಕ್ಕೆ ಟಿಪ್ಪು ಸುಲ್ತಾನ್ ಹೆಸರಿಡುವಂತೆ ಮುಸ್ಲಿಂ ಸಮುದಾಯದ ಮುಖಂಡರು ಮನವಿ ಮಾಡಿದ್ದಾರೆ ಎಂದು ಸ್ಪಷ್ಟಪಡಿಸಿದರು ಟಪ್ಪು ಜಯಂತಿ ಆಚರಣೆ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ರಾಜ್ಯದಲ್ಲಿ ಗೊಂದಲ ಸೈಕ್ಕಿ ಮಾಡಿದ್ದರು ಈಗಲೂ ಅದೇ ಪ್ರಯತ್ನಗಳನ್ನು ಮಾಡಲು ಹೊರಟಿದ್ದಾರೆ ಎಂದು ಸಚಿವ ಪರಮೇಶ್ವರ್ ಅಸಮಾಧಾನ ವ್ಯಕ್ತಪಡಿಸಿದರು

ತೇಜಸ್ವಿನಿ ಅನಂತಕುಮಾರ್ ಹೇಳಿದ್ದಾರೆ

ಬೆಂಗಳೂರಿನ ಉತ್ತಮ ಪರಿಸರಕ್ಕೆ ಸಣ್ಣ ಕೊಡುಗೆ ನೀಡಬೇಕು ಎನ್ನುವುದು ತಮ್ಮ ಸಂಸ್ಥೆಯ ಗುರಿಯಾಗಿದ್ದು ಈ ನಿಟ್ಟನಲ್ಲಿ ಕೇಂದ್ರ ಸಚಿವರಾದ ಅನಂತಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಸಸ್ವಾಗ್ರಹ ಕಾರ್ಯಕ್ರಮವನ್ನು ಪಾರಂಭಿಸಲಾಯಿತು ನಗರದಾದ್ದಂತ ಒಂದು ಕೋಟ ಮರಗಳನ್ನು ಬೆಳೆಸುವುದು ಈ ಕಾರ್ಯಕ್ರಮದ ಗುರಿಯಾಗಿದೆ ಎಂದರು

ಇವರೆಲ್ಲ ತಮಗೆ ಹೊಸ ಶಕ್ತಿ ತುಂಬಿದ್ದಾರೆ ಸಾಮಾನ್ಯ ಸೇವಾ ಕೇಂದ್ರಗಳ ಮೂಲಕ ದೂರದ ಹಳ್ಳಗಳ ಮಹಿಳೆಯರಿಗೆ ಪಿಂಚಣಿಯಂದ ಹಿಡಿದು ಹಿರಿಯ ನಾಗರಿಕರಿಗೆ ಪಾಸ್ಪೋರ್ಟ್ ವಿತರಣೆ ಸೇರಿದಂತೆ ಅನೇಕ ಸೇವೆಗಳನ್ನು ಒದಗಿಸಲಾಗುತ್ತಿದೆ ಎಂದರು ರೈತರ ಆದಾಯವನ್ನು ದ್ವಿಗುಣಗೊಳಿಸುವಲ್ಲಿ ಸಮೃದ್ಧಿ ಟ್ರಸ್ಟ್ ಸ್ಥಾಪಿಸಿ ಯಶಸ್ವಿಯಾದ ಬೆಂಗಳೂರಿನ ಕಾರ್ಪೊರೇಟ್ ವೃತ್ತಿಪರರು ಮತ್ತು ಐಟ ಇಂಜಿನಿಯರ್ಗಳ ಉದಾಹರಣೆ ನೀಡಿದ ಪ್ರಧಾನಿ ರೈತರಿಗೆ ಆಧುನಿಕ ಕೃಷಿ ವಿಧಾನಗಳೊಂದಿಗೆ ಜೈವಿಕ ಕೃಷಿ ತರಬೇತಿ ನೀಡಿರುವ ಟ್ರಸ್ಟ್ ವಾಣಿದ್ಯ ಬೆಳೆಯೊಂದಿಗೆ ಇತರೆ ಬೆಳೆಗಳನ್ನು ಹೇಗೆ ಬೆಳೆಯಬೇಕು ಎಂಬುದನ್ನು ತೋರಿಸಿಕೊಟ್ಟದೆ ಎಂದು ಶ್ಲಾಘಿಸಿದರು ದೇಶದ ಹಿತ ದೃಷ್ಠಿಯಿಂದ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲಾ ರಾಜ್ಯಗಳು ಸರಕು ಮತ್ತು ಸೇವಾ ತೆರಿಗೆ ಜಾರಿಗೆ ತರಲು ಸರ್ವಾಸುಮತದ ನಿರ್ಧಾರ ತೆಗೆದುಕೊಂಡಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಜಿಎಸ್ಟ ಜಾರಿಯಿಂದ ಸರಕು ಸಂಚಾರ ವೇಗ ಪಡೆದಿದ್ದು ಸಮಯ ಉಳತಾಯವಾಗಿ ಜನ ಸಾಮಾನ್ಯರಿಗೆ ಮತ್ತು ವ್ಯಾಪಾರಿಗಳಿಗೆ ಅನೇಕ ಪ್ರಯೋಜನ ದೊರೆಯುತ್ತಿದೆ ಮಹಾತೆರಿಗೆ ಸುಧಾರಣೆ ಯಶಸ್ತಿಯಾಗಬೇಕಾದರೆ ದೇಶದ ಜನರು ಜಿಎಸ್ಟಿಯನ್ನು ಅಳವಡಿಸಿಕೊಳ್ಳಬೇಕು ಎಂದು ಪ್ರಧಾನಿ ಹೇಳಿದರು

ಯೋಗ ವಿಶ್ವವನ್ನು ಒಂದುಗೂಡಿಸುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು ಬೆಳಗಾವಿ ಜಿಲ್ಲೆಯ ದೇಸೂರ ಗ್ರಾಮದ ಬಳಿ ಇಂದು ಬೈಕ್ ಮತ್ತು ಕಾರ್ ನಡುವೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಮೂವರು ಕಾಲೇಜು ವಿದ್ಯಾರ್ಥಿಗಳು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಖಾನಾಪುರದಿಂದ ಬೆಳಗಾವಿಗೆ ವಿದ್ಯಾರ್ಥಿಗಳು ಬೈಕ್ ಮೇಲೆ ತೆರಳುತ್ತಿದ್ದಾಗ ಈ ಅವಘಡ ಸಂಭವಿಸಿದ್ದು ಮೃತರೆಲ್ಲರೂ ಬೆಳಗಾವಿಯ ಖಾಸಗಿ ಪಾಲಿಟೆಕ್ನಿಕ್ ಕಾಲೇಜ್ನಲ್ಲಿ ಡಿಪ್ಲೊಮಾ ಕೋರ್ಸ್ ಓದುತ್ತಿದ್ದರು ಎಂದು ತಿಳಿದಿಬಂದಿದೆ ಚೆಳಗಾವಿ ಗ್ರಾಮೀಣ ಪೋಲಿಸರು ಫಟನಾ ಸ್ವಳಕ್ಕೆ ಭೇಟಿ ನೀಡಿ ತನಿಖೆ ನಡೆಸುತ್ತಿದ್ದಾರೆ ಮುಕ್ತಾಯ